ಅವರು ಇಂದು ಕೊಡಗು ಜಿಲ್ಲೆಯ ವಿವಿಧ ಭಾಗಗಳಿಗೆ ಭೇಟಿ ನೀಡಿ ಪರಿಹಾರ ಕಾರ್ಯದ ಶ್ರಗತಿ ಪರಿತೀಲನೆ ನಡೆಸಿದರು ಅವರು ಭೂ ಕುಸಿತ ಶ್ರದೇಶಗಳಿಗೆ ಭೇಟಿ ನೀಡಿ ಪುನರ್ವಸತಿ ಕೇಂದ್ರದಲ್ಲಿಯೂ ಇರುವ ನಿರಾತ್ರಿತರೊಂದಿಗೆ ಚರ್ಚೆ ನಡೆಸಿದರು ಪ್ರವಾಹದಲ್ಲಿ ಪ್ರಾಣ ಕಳೆದುಕೊಂಡ ಕುಟುಂಬದ ಸದಸ್ಥರಿಗೆ ಅವರು ಸಾಂತ್ವನ ಹೇಳಿದರು ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಶ್ರಗತಿ ಪರಿಶೀಲನೆ ಸಭೆಯಲ್ಲಿ ಸೇನಾ ಸಿಬ್ಬಂದಿಯ ಕಾರ್ಯವನ್ನು ಪರಾಮರ್ತಿಸಿದರು ನಂತರ ಸುದ್ವಿಗೋಷ್ಠಿಯಲ್ಲಿ ಅವರು ಕೊಡಗು ಜಿಲ್ಲೆಯಲ್ಲಿ ಉಂಟಾದ ಪ್ರವಾಪ ಮತ್ತು ಭೂಕುಸಿತದಿಂದ ಹಾನಿಗೊಳಗಾಗಿರುವ ರಸ್ತೆಗಳು ಕಟ್ಟಡಗಳು ವಸತಿ ಗೃಹಗಳು ವಿದ್ಯುತ್ ಮಾರ್ಗಗಳು ಮತ್ತು ನೀರು ಪೂರೈಕೆ ವ್ಯವಸ್ಥೆಯನ್ನು ಪುನರ್ ನಿರ್ಮಿಸಲು ಭೂಸೇನೆ ಮತ್ತು ವಾಯುಪಡೆಗಳು ಕೈಜೋಡಿಸಿವೆ ಎಂದರು ಕೊಡಗು ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳ ಪೆದ್ದಾರಿ ಮರು ನಿರ್ಮಾಣ ಕುರಿತಂತೆ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಢ್ತರಿ ಅವರೊಂದಿಗೆ ಸಮಾಲೋಚನೆ ಮಾಡಿ ಅಗತ್ಯ ಮೂಲ ಸೌಕರ್ಯ ಕಲ್ಪಿಸಿಕೊಡಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು ಕೊಡಗು ಜಿಲ್ಲೆಯ ಪ್ರವಾಪ ಪೀಡಿತ ಪುನರ್ ವಸತಿ ಕೇಂದ್ರಗಳಲ್ಲಿ ವಾಸವಾಗಿದ್ದ ಜನರು ಮನೆಗಳತ್ತ ವಾಪಸಾಗುತ್ತಿದ್ದಾರೆ ತೊಂಭತ್ತು ವರ್ಷಗಳ ನಂತರ ಸುರಿದ ಭಾರೀ ಮಳೆಗೆ ತೋಟಗಾರಿಕಾ ಬೆಳೆಯಾದ ಕಾಫಿ ಸಾಂಬಾರ ಪದಾರ್ಥಗಳು ಬೆಳೆಯುವ ಸಾವಿರಾರು ಹೆಕ್ಷೇರ್ ಪ್ರದೇಶದ ಭೂಮಿ ಸಂಪೂರ್ಣ ನಾಶವಾಗಿದ್ದು ಆ ಪ್ರದೇಶಗಳ ಜನರಿಗೆ ಉದ್ಯೋಗ ಕಲ್ಪಿಸುವುದು ಪುನಃ ಮನೆ ನಿರ್ಮಾಣ ಮಾಡುವುದು ಜಲ್ಲಾಡಳತಕ್ಕೆ ದೊಡ್ಡ ಸಮಸ್ಥೆಯಾಗಿದೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ ಕಾಫಿ ನಾಡಿನಲ್ಲಿ ಆಸ್ತಿ ಪಾಸ್ತಿ ಕಳೆದುಕೊಂಡ ಜನರಿಗೆ ಬೆಂಗಳೂರು ಹಾಗೂ ರಾಜ್ಯದ ಇತರ ಭಾಗಗಳಲ್ಲಿ ಕೆಲಸ ನೀಡುವ ಬಗ್ಗೆ ಹಲವು ಉದ್ದಿಮೆದಾರರು ಆಹ್ವಾನ ನೀಡಿದ್ದಾರೆಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ

ರಾಜು ತಿಳಿಸಿದ್ದಾರೆ ಮಡಿಕೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಮಳೆ ಮತ್ತೆ ರಭಸಗೊಂಡರೆ ಭೂಕುಸಿತದ ಭೀತಿ ಹಿನ್ನಲೆಯಲ್ಲಿ ಹಾನಿಗೊಳಗಾಗಿರುವ ಗ್ರಾಮಗಳಗೆ ಜನರನ್ನು ಬಿಡಲಾಗುತ್ತಿಲ್ಲ ಎಂದು ಸ್ಪಷ್ಪಪಡಿಸಿದರು ನಿರಾತ್ರಿತರಾದವರಿಗೆ ಮಾನಸಿಕ ಸೈರ್ಯ ತುಂಬುವ ಕಾರ್ಯಕ್ಕೆ ಮಾನಸಿಕ ತಜ್ಜರ ತಂಡ ಕೊಡಗಿಗೆ ಬಂದಿದ್ದು ವಿವಿಧ ನಿರಾತ್ರಿತ ಶಿಬಿರಗಳಲ್ಲಿ ಈ ತಜ್ಜರು ಸಮಾಲೋಚನೆ ನಡೆಸಲಿದ್ದಾರೆಂದು ಅವರು ಹೇಳಿದರು

ಬೆಂಗಳೂರಿನಲ್ಲಿ ವರಮಹಾಲಕ್ಷ್ಮ ಹಬ್ಬವನ್ನು ಜನರು ಮನೆಗಳಲ್ಲಿ ಭಕ್ತಿ ಭಾವದಿಂದ ಆಚರಿಸುತ್ತಿದ್ದಾರೆ ದಾವಣಗೆರೆಯಲ್ಲೂ ವರಮಹಾಲಕ್ಷ್ಮೀ ಹಬ್ಬದ ಸಂಭ್ರಮ ಇಮ್ದಡಿಸಿದೆ

ಕೇಂದ್ರ ಸರ್ಕಾರ ಭಾರತೀಯ ಅಂಚೆ ಇಲಾಖೆಯ ಮುಖಾಂತರ ಹೊರ ತಂದಿರುವ ಗ್ರಾಮೀಣ ಅಂಚೆ ಜೀವ ವಿಮೆ ಸುಕನ್ಯಾ ಸಮೃದ್ದಿ ಖಾತೆ ಅಟಲ್ ಪೆಸ್ಷನ್ ಯೋಜನೆ ಇನ್ನಿತರ ಉಳಿತಾಯ ಖಾತೆಗಳನ್ನು ಗ್ರಾಮೀಣ ಜನರಿಗೆ ತೆರೆದು ಅವರನ್ನು ಆರ್ಥಿಕ ಸ್ವಾವಲಂಭಿಗಳಾಗಿಸುವಲ್ಲಿ ಮುಂದಾಗಿದೆ ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ನೂರಕ್ಕೂ ಹೆಚ್ಚು ಹಳ್ಳಗಳಲ್ಲಿ ಅಂಜೆ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುತ್ತಿದೆ ನಂಜನಗೂಡಿನ ಅಂಜೆ ವಿಭಾಗವು ಚಾಮರಾಜನಗರ ಜಿಲ್ಲೆಯ ಅಂಚೆ ಉಪವಿಭಾಗದ ಸಹಯೋಗದೊಡನೆ ಗ್ರಾಮೀಣ ಅಂಚೆ ಸಂತೆ ಎಂಬ ವಿನೂತನ ಕಾರ್ಯಕ್ರಮವನ್ನು ಕಳೆದೆರಡು ವರ್ಷಗಳಿಂದ ಹಮ್ಮಿಕೊಂಡಿದೆ ಈ ಕುರಿತು ನಂಜನಗೂಡು ಅಂಜೆ ವಿಭಾಗದ ಅಧೀಕ್ಷಕರಾದ ಸದಾನಂದ ಆಕಾಶವಾಣಿಗೆ ಮಾಹಿತಿ ನೀಡಿದರು